ವಾರ್ಷಿಕ ಒಂದೂವರೆ ಲಕ್ಷ ರೂಪಾಯಿವರೆಗಿನ ವಹವಾಟು ಹೊಂದಿರುವವರು ಕಾಂಪೊಸಿಷನ್ ವ್ಯವಸ್ಥೆಯಡಿ ನೋಂದಾಯಿಸಲು ಅವಕಾಶವಿದೆ ಈ ಮೊದಲು ಈ ಮಿತಿ ಒಂದು ಲಕ್ಷ ರೂಪಾಯಿಯಷ್ಟಿತ್ತು

ಿಯಲ್ ಎಸ್ಟೇಟ್ ವಲಯದ ಜಿಎಸ್ಟಿ ದರ ಪರಿಶೀಲನೆಗೆ ಸಮಿತಿ ರಚಿಸಲಾಗಿದೆ

ಬಿಜೆಪಿ ಎತ್ವಾಸದೊಂದಿಗೆ ಎನ್ಡಿಎ ಬಲಿಷ್ಠವಾಗಿದೆ ಎಂದು ಮೈತ್ರಿ ಕುರಿತ ಪ್ರಶ್ನೆಗೆ ಪ್ರಕ್ರಿಯಿಸಿದರು ಪ್ರಾದೇಶಿಕ ಪಕ್ಷದ ಮೈತ್ರಿಯೊಂದಿಗೆ ಸ್ವಳೀಯ ಆಕಾಂಕ್ಷೆಗಳಿಗೆ ಧ್ವಾಯಾಗಿ ಯಶಸ್ತಿ ಆಡಳಿತ ನೀಡುವ ಮೂಲಕ ಭಾರತದ ರಾಜಕೀಯಕ್ಕೆ ಮಾಜಿ ಪ್ರಧಾನಿ ಆಟಲ್ ಬಿಹಾರಿ ವಾಜಪೇಯಿ ಸಂಸ್ಕತಿ ತೋರಿದರು ಎಂದರು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಒಗ್ಗಟ್ಟನಿಂದ ಕಾರ್ಯನಿರ್ವಒಿಸಲು ವಾಜಪೇಟಿ ಅವರ ಮಾರ್ಗವನ್ನು ಬಿಜೆಪಿ ಅನುಸರಿಸಲಿದೆ ಎಂದು ಪ್ರಧಾನಿ ತಿಳಿಸಿದರು

ನ್ನಾಯಮೂರ್ತಿ ಯು

ಲಲಿತ್ ಅವರು ಪ್ರಕರಣದಿಂದ ಒಂದೆ ಸರಿದ ಹಿನ್ನೆಲೆಯಲ್ಲಿ ಸಂವಿಧಾನ ಪೀಠವನ್ನು ಪುನರ್ ರಚಿಸಬೇಕಾಗಿದೆ ವಹೀಲರಾಗಿ ವಿವಾದಿತ ಭೂಮಿಗೆ ಸಂಬಂಧಿಸಿದಂತೆ ಕಲ್ಮಾಣ್ ಸಿಂಗ್ ಅವರನ್ನು ಲಲಿತ್ ಅವರು ಪ್ರತಿನಿಧಿಸಿದ್ದರು

ಮುಖ್ಯ ನ್ಯಾಯಮೂರ್ತಿ ರಂಜನ್ ಗೊಗೋಯ್ ನೇತೃತ್ವದ ಈ ಪೀಠದಲ್ಲಿ ನ್ಯಾಯಮೂರ್ತಿಗಳಾದ ಎಸ್

ರಮಣ ಡಿ ವೈ ಚಂದ್ರಚೂಡ್ ಅವರು ನ್ಯಾಯಮೂರ್ತಿಗಳಾಗಿದ್ದಾರೆ

ನಿರ್ಮೋಹಿ ಅಖಾರ ಮತ್ತು ರಾಮ್ ಲಲ್ಲಾ ಅವರಿಗೆ ಸಮಭಾಗವಾಗಿ ಪಾಲು ಮಾಡಬೇಕು ಎಂದು ತೀರ್ಮ ನೀಡಿತ್ತು ಅಯೋಧ್ಯೆಯ ವಿವಾದಿತ ಜಾಗದಲ್ಲಿ ಅದಷ್ಟು ಬೇಗ ರಾಮಮಂದಿರವನ್ನು ನಿರ್ಮಿಸಲು ಅನುಕೂಲವಾಗುವಂತೆ ಸುಗ್ರೀವಾಜ್ಞೆ ಹೊರಡಿಸಬೇಕು ಎಂದು ವಿವಿಧ ಒಂದೂ ಸಂಘಟನೆಗಳು ಇತ್ತೀಚೆಗೆ ಒತ್ತಾಯಿಸಿದ್ದವು ನೇಪಾಳದ ಎದೇಶಾಂಗ ವ್ತವಪಾರಗಳ ಸಚಿವ ಪ್ರದೀಪ್ ಕುಮಾರ್ ಗ್ಭಾವಲಿ ನವದೆಸಲಿಯಲ್ಲಿಂದು ಎದೇಶಾಂಗ ವ್ತವಪಾರಗಳ ಸಚಿವೆ ಸುಷ್ಮಾ ಸ್ತರಾಜ್ ಅವರನ್ನು ಭೇಟಿ ಮಾಡಿದರು

ರೈಲ್ವೆ ಒಳನಾಡು ಜಲಸಾರಿಗೆ ಸೇರಿದಂತೆ ಎವಿಧ ವಲಯಗಳಲ್ಲಿ ದ್ವಿಪಕ್ಷೀಯ ಬಾಂಧವ್ದದ ಪ್ರಗತಿ ಕುರಿತು ಉಭಯ ಸಚಿವರು ಪರಾಮರ್ಶೆ ನಡೆಸಿ ತ್ರಪ್ಪಿ ವ್ಯಕ್ತಪಡಿಸಿದರು ಹೊಸ ವೇಗ ಕಾಯ್ದುಕೊಳ್ಳಲು ಮತ್ತು ಸಾಂಪ್ರದಾಯಿಕ ಬಾಂಧವ್ನ ಬಲಪಡಿಸಲು ಉಭಯ ನಾಯಕರು ತಮ್ನ ಬದ್ದತೆ ಮನರುಚ್ಡರಿಸಿದರು ಸಂಸತ್ತಿನಲ್ಲಿ ರಫೇಲ್ ಒಪ್ಪಂದದ ಚರ್ಚೆಯ ವೇಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಮ್ನನ್ನು ರಕ್ಷಿಸಿಕೊಳ್ಳಲು ಮಹಿಳೆಯೊಬ್ಬರಿಗೆ ಸೂಚಿಸಿದ್ದರು ಎಂದು ಹೇಳಕೆ ನೀಡಿದ್ದ ಕಾಂಗ್ರೆಸ್ ಅಧ್ಯಕ್ಷ ರಾಮಲ್ ಗಾಂಧಿ ಅವರಿಗೆ ರಾಷ್ಷೀಯ ಮಹಿಳಾ ಆಯೋಗ ನೋಟಸ್ ಜಾರಿಮಾಡಿದೆ ರಕ್ಷಣಾ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಕುರಿತ ರಾಹುಲ್ ಗಾಂಧಿ ಅವರ ಪೇಳಿಕೆಯು ಸ್ತೀಸಮಾನತೆಯ ವಿರುದ್ದವಾದುದು ಪಾಗೂ ಅನ್ನೆತಿಕವಾದುದು ಪಾಗೂ ಮಹಿಳೆಯರ ಗೌರವಕ್ಕೆ ಧಕ್ಷೆ ತರುವ ಹೇಳಕೆಯಾಗಿದೆ ಎಂದು ಆಯೋಗ ನೋಟಸ್ನಲ್ಲಿ ತಿಳಿಸಿದೆ ಜವಾಬ್ಲಾರಿಯುತ ಸ್ಲಾನದಲ್ಲಿರುವವರ ಇಂತಹ ಬೇಜವಾಬ್ಲಾರಿ ಪೇಳಿಕೆಯನ್ನು ಖಂಡಿಸುವುದಾಗಿಯೂ ಆಯೋಗ ಪೇಳಿದೆ

ಇದೀಗ ರಾಷ್ಷಪತಿ ಅಂಕಿತ ಬಾಕಿ ಇದೆ

ಒಳ್ಳೆಯ ಉದ್ಲೇಶದಿಂದ ಮಸೂದೆಯನ್ನು ತರಲಾಗಿದೆ ಇದರಿಂದ ಆರ್ಷ ಫಲಾನುಭವಿಗಳು ಆರ್ಥಿಕವಾಗಿ ಮತ್ತು ಶೈಕ್ಷಣಿಕವಾಗಿ ಸಬಲರಾಗಲಿದ್ದಾರೆ ಎಂದರು ಮಸೂದೆಯನ್ನು ಆತುರದಲ್ಲಿ ತರಲಾಗಿದೆ ಎಂಬ ಆರೋಪವನ್ನು ತಳ್ಳಿಪಾಕಿದ ಅವರು ಇದು ಬಹುದಿನಗಳ ಬೇಡಿಕೆಯಾಗಿದ್ದು ಸರ್ಕಾರ ನ್ನಾಯವನ್ನು ಒದಗಿಸಲು ಬಯಸಿದೆ ಎಂದು ಹೇಳಿದರು ಪಾಲಿ ಪರಿಶಿಷ್ಟ ಜಾತಿ ಪಂಗಡ ಮತ್ತು ಒಬಿಸಿ ವರ್ಗಗಳಿಗೆ ಇರುವ ಮೀಸಲು ಪ್ರಮಾಣದಲ್ಲಿ ಯಾವುದೇ ಕಡಿತ ಮಾಡದೆ ಈ ಮೀಸಲು ಮಸೂದೆ ಜಾರಿಗೊಳಿಸಲಾಗುವುದು ಎಂದು ಅವರು ಸ್ಪಷ್ಟಪಡಿಸಿದರು ಕೇಂದ್ರ ಕಾನೂನು ಮತ್ತು ನ್ವಾಯ ಸಚಿವ ರವಿಶಂಕರ ಪ್ರಸಾದ್ ಮಾತನಾಡಿ ಸಂಸತ್ತಿಗೆ ಸಾಂವಿಧಾನಿಕ ತಿದ್ದುಪಡಿ ಮಾಡುವ ಎಲ್ಲ ಪಕ್ಕಿದೆ ಎಂದು ಹೇಳಿದರು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಮತ್ತು ಇತರ ಹಿಂದುಳಿದ ವರ್ಗಗಳಿಗೆ ಪ್ರಸ್ತುತ ಇರುವ ಮೀಸಲಾತಿಯಲ್ಲಿ ಯಾವುದೇ ಬದಲಾವಣೆ ಇರುವುದಿಲ್ಲ ಎಂದರು ಈ ಮಸೂದೆಯಡಿ ಫಲಾನುಭವಿಗಳ ಆದಾಯ ಮಿತಿಯನ್ನು ನಿರ್ಧರಿಸಲು ರಾಜ್ಯಗಳಿಗೆ ಅವಕಾಶ ನೀಡಲಾಗಿದೆ ಎಂದು ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ ಅಂತಾರಾಷ್ಷೀಯ ಬಾಕ್ಸಿಂಗ್ ಸಂಘ ಇತ್ತೀಚಿಗೆ ಬಿಡುಗಡೆ ಮಾಡಿರುವ ವಿಶ್ವ ರ್ಕಾಂಕಿಂಗ್ ಪಟ್ಟಯಲ್ಲಿ ಎಮ್

ಮೇರಿ ಕೋಮ್ ಅಗ್ರ ಸ್ಥಾನ ಪಡೆದಿದ್ದಾರೆ

ಎ ಗುಂಪಿನಲ್ಲಿ ಆತಿಥೇಯ ಯುಎಇ ಬಳಿಕ ಎರಡನೇ ಅಂಕಮಟ್ಟಿಯಲ್ಲಿ ಭಾರತ ತಂಡ ಸ್ಥಾನ ಪಡೆದಿದೆ ಥಾಯ್ಲೆಂಡ್ ಮತ್ತು ಬಹರೇನ್ ಈ ಗುಂಪಿನಲ್ಲಿರುವ ಮತ್ತೆರಡು ತಂಡಗಳಾಗಿವೆ

ಮಣೆಯ ಶಿವ್ಭಕ್ರಪತಿ ಕ್ರೀಡಾಂಗಣದಲ್ಲಿ ನಿನ್ನೆ ಕೇಂದ್ರ ಕ್ರೀಡಾ ಸಚಿವ ರಾಜ್ಯವರ್ಧನ್ ಸಿಂಗ್ ರಾಥೋಡ್ ಅವರಿಂದ ಚಾಲನೆಗೊಂಡ ಎರಡನೇ ಆವೃತ್ತಿಯ ಖೇಲೋ ಇಂಡಿಯಾ ಕ್ರೀಡಾಕೂಟದ ಮೊದಲ ದಿನವಾದ ಇಂದು ಪಲವು ದಾಖಲೆಗಳಾಗಿವೆ ಮಹಾರಾಷ್ಟ ಮತ್ತು ದೆಸಲಿ ಇದೀಗ ಪದಕ ಪಟ್ಟಿಯಲ್ಲಿ ತಲಾ ಐದು ಪದಕಗಳನ್ನು ಪಡೆದಿದ್ದು ಮುಂಜೂಣೆಯಲ್ಲಿವೆ